ಬಜೆಟ್ನಲ್ಲಿ ಮೂಲಸೌಕರ್ಯ ಅಭಿವ್ಬದ್ಲಿ ದೇಶವನ್ನು ಐದು ಟ್ರಿಲಿಯನ್ ಡಾಲರ್ ಆರ್ಥಿಕತೆಯನ್ನಾಗಿಸುವುದು ರೈತರ ಕಲ್ಯಾಣ ಹಾಗೂ ಜಲ ಭದ್ರತೆ ಪ್ರಮುಖ ಆದ್ಯತೆ

ರಾಜ್ಯಗಳ ರಸ್ತೆ ಸಂಪರ್ಕ ಅಭಿವ್ವದ್ದಿಪದಿಸಲು ಭಾರತ್ಮಾಲಾ ಎರಡನೇ ಹಂತದ ಪ್ರಕಟಣೆ

ಪ್ರಧಾನಮಂತಿ ಆವಾಸ್ ಯೋಜನೆಯಡಿ ಗ್ರಾಮೀಣ ಪಲಾನುಭವಿಗಳಿಗೆ ಎರಡು ಕೋಟಿ ಮನೆಗಳ ನಿರ್ಮಾಣ

ದೇಶದಲ್ಲಿ ಸದ್ಬಢ ಮೀನುಗಾರಿಕೆ ನಿರ್ವಹಣಾ ಚೌಕಟ್ಟು ರೂಪಿಸಲು ಪ್ರಧಾನಮಂತ್ರಿ ಮತ್ಪ್ನ ಸಂಪದ ಯೋಜನೆ

ನಾಗರಿಕ ವಿಮಾನಯಾನ ಮಾಧ್ಯಮ ಹಾಗೂ ವಿಮಾ ವಲಯಗಳಲ್ಲಿ ವಿದೇಶಿ ನೇರ ಹೂಡಿಕೆಗೆ ಮತ್ತಷ್ಟು ಅವಕಾಶ

ಸಾಂಪ್ರದಾಯಿಕ ಕುಶಲಕರ್ಮಿಗಳು ಹಾಗೂ ಅವರ ಉತ್ಪನ್ನಗಳಿಗೆ ಜಾಗತಿಕ ಮಾರುಕಟ್ಟೆ ಕಲ್ಪಿಸಲು ಸಮಗ ಅಭಿಯಾನ ಉಜ್ಲಲ ಯೋಜನೆಯದಿ ಒಂದು ಕೋಟಿಗೂ ಹೆಚ್ಚು ಉಚಿತ ಅಡುಗೆ ಅನಿಲ ಸಂಪರ್ಕ ಲ ಕಲ್ಪಿಸಲು ಯೋಜನೆ

ಯುವ ಜನಾಂಗಕ್ಕೆ ನವಕೌಶಲ್ಯಗಳ ತರಬೇತಿ ಕಲ್ಪಿಸಲು ರಾಷ್ಟೀಯ ಕ್ರೀಡಾ ಶಿಕ್ಷಣ ಮಂಡಳಿ ಸ್ಥಾಪನೆ

ವೈಯಕ್ತಿಕ ಆದಾಯ ತೆರಿಗೆ ಪ್ರಸ್ತಾವನೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ

ಜಿಎಸ್ಟಿ ತೆರಿಗೆ ಮರುಪಾವತಿ ಸ್ವಯಂ ಯಾಂತ್ರಿಕ ವ್ಯವಸ್ಥೆಗೆ ಕ್ರಮ

ಮುಂದಿನ ಐದು ವರ್ಷಗಳಲ್ಲಿ ಹರ್ ಫರ್ ಜಲ್ ಖಾತರಿ ಪಡಿಸಲು ಸರ್ಕಾರದ ಘೋಷಣೆ

ಮಹಾತ್ಮ ಗಾಂಧಿ ಅವರ ಈ ವರ್ಷದ ಜನ್ಮದಿನದಂದು ರಾಷ್ಟೀಯ ಸ್ವಚ್ಣತಾ ಕೇಂದ್ರ ಉದ್ಘಾಟನೆ

ರೈಲ್ವೆ ನಿಲ್ದಾಣಗಳ ಆಧುನೀಕರಣಕ್ಕೆ ಭಾರೀ ಯೋಜನೆ

ಆರ್ಥಿಕ ಅಭಿವ್ವದ್ಲಿಗೆ ಹತ್ತು ಅಂಶಗಳ ಮುನ್ಸೋಟವನ್ನು ಮಧ್ಯಂತರ ಬಜೆಟ್ನಲ್ಲಿ ಪ್ರಕಟಿಸಲಾಗಿತ್ತು ದೇಶದ ಜನತೆ ಕೇಂದ್ರ ಸರ್ಕಾರದಲ್ಲಿ ರಾಷ್ಟೀಯ ಭದ್ರತೆ ಹಾಗೂ ಆರ್ಥಿಕ ಪ್ರಗತಿಯ ವಿಶ್ವಾಸ ಹೊಂದಿದ್ದು ಎನ್ಡಿಎ ಸರ್ಕಾರವನ್ನು ಸತತ ಎರಡನೇ ಅವಧಿಗೆ ಅಧಿಕಾರಕ್ಕೆ ತಂದಿದೆ ಜನತೆಯ ಆಶೋತ್ತರಗಳನ್ನು ಈಡೇರಿಸಲು ಸರ್ಕಾರ ಬದ್ದವಾಗಿದೆ ಎಂದು ಅವರು ತಿಳಿಸಿದ್ದಾರೆ

ರೈಲು ಸೌಲಭ್ಯ ಹೆಚ್ಚಳಕ್ಕೆ ಸಾರ್ವಜನಿಕ ಹಾಗೂ ಖಾಸಗಿ ಸಹಭಾಗಿತ್ವಕ್ಕೆ ಆದ್ಯತೆ ನೀಡಲಾಗುವುದು ಎಂದು ಅವರು ಹೇಳಿದರು

ಭಾರತ್ ಮಾಲಾ ಎರಡನೇ ಹಂತದಲ್ಲಿ ರಾಜ್ಯಗಳ ರಸ್ತೆ ಜಾಲವನ್ನು ಅಭಿವೃದ್ದಿಪದಿಸಲಾಗುವುದು ದೇಶದ ಸಂಪರ್ಕ ಮೂಲಸೌಕರ್ಯ ಅಭಿವೃದ್ದಿಪಡಿಸಲು ಸಾಗರ್ ಮಾಲಾ ಮತ್ತು ಉಡಾನ್ ಕಾರ್ಯಕ್ರಮಗಳು ಸಹಕಾರಿಯಾಗಿವೆ ಎಂದು ಪ್ರಕಟಿಸಿದ್ದಾರೆ ರಾಷ್ಟೀಯ ಅನಿಲ ಜಾಲ ವಿಮಾನ ನಿಲ್ದಾಣಗಳ ನಿರ್ಮಾಣ ಮತ್ತು ಜಲ ಮೂಲಗಳ ಜಾಲ ನಿರ್ಮಾಣಕ್ಕೆ ನೀಲಿ ನಕಾಶೆ ಸಿದ್ದಪದಿಸಲಾಗುವುದು ವಿದ್ಯುತ್ ವಲಯ ಮತ್ತು ಮೂಲಸೌಕರ್ಯ ಸುಧಾರಣೆಗೆ ಸದ್ಯದಲ್ಲೇ ಕಾರ್ಯಕ್ರಮಗಳನ್ನು ರೂಪಿಸಲಾಗುವುದು ಎಂದು ಅವರು ಹೇಳಿದರು ಭಾರತ್ ಮಾಲಾ ಯೋಜನೆಯದಿ ರಸ್ತೆಗಳ ಅಭಿವೃದ್ದಿಗೆ ರಾಜ್ಯ ಸರ್ಕಾರಗಳಿಗೆ ಸಹಾಯ ನೀಡಲಾಗುವುದು

ವಿಮಾನಯಾನ ಮಾಧ್ಯಮ ಮತ್ತು ವಿಮಾ ವಲಯ ಸೇರಿದಂತೆ ಆಯ್ದ ಕ್ಷೇತ್ರಗಳಲ್ಲಿ ವಿದೇಶಿ ನೇರ ಬಂಡವಾಳ ಹೂಡಿಕೆಗೆ ಸರಳೀಕರಣ ನೀತಿಯನ್ನು ಅನುಸರಿಸಲಾಗುವುದು ಎಂದು ಅವರು ಹೇಳಿದರು

ಗ್ರಾಮಗಳು ಬಡಜನತೆ ಹಾಗೂ ರೈತರನ್ನು ಮುಖ್ಯವಾಹಿನಿಗೆ ತರುವಲ್ಲಿ ಸಹಾಯಕವಾಗುವಂತಹ ಕಾರ್ಯಕ್ರಮಗಳನ್ನು ರೂಪಿಸಲಾಗುವುದು

ಕೃಷಿ ವಲಯದಲ್ಲಿ ಮೂಲಸೌಕರ್ಯ ವೃದ್ದಿಗೆ ಹೆಚ್ಚು ಬಂಡವಾಳ ಹೂಡಿಕೆಯ ಉದ್ದೇಶವನ್ನು ಹೊಂದಿದ್ದು ಈ ದಿಸೆಯಲ್ಲಿ ಖಾಸಗಿ ಸಹಭಾಗಿತ್ವದ ಕುರಿತು ಚಿಂತನೆ ನಡೆದಿದೆ ಹತ್ತು ಸಾವಿರ ಹೊಸ ರೈತ ಉತ್ಪಾದನಾ ಸಂಘಟನೆಗಳನ್ನು ಸ್ವಾಪಿಸಲಾಗುವುದು ಶೂನ್ಯ ಬಂಡವಾಳ ಕ್ವಡಿ ರೈತರಿಗೆ ಮಾದರಿಯಾಗಿದ್ದು ಇದರಿಂದ ರೈತರ ಆದಾಯ ದ್ವಿಗುಣಗೊಳಿಸಲು ನೆರವಾಗಲಿದೆ ಎಂದು ಹೇಳಿದ್ದಾರೆ

ದ್ವಿದಳಧಾನ್ಯ ಹಾಗೂ ಎಣ್ಣೆ ಕಾಳುಗಳ ಉತ್ಪಾದನೆಯಲ್ಲಿ ಭಾರತ ಸ್ವಾವಲಂಬಿಯಾಗಲು ರೈತರ ಶ್ರಮ ಕಾರಣವಾಗಿದೆ ಎಂದು ಹಣಕಾಸು ಸಚಿವರು ಮೆಚ್ಚುಗೆ ವ್ಯಕ್ತಪದಿಸಿದರು

ಪ್ರತಿ ಹಳ್ಳಿಯಲ್ಲಿ ಫನತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆ ಸ್ಥಾಪನೆಯನ್ನು ಸ್ವಚ್ಛ ಭಾರತ ವ್ಯಾಪ್ತಿಗೆ ಒಳಪದಿಸಲು ಉದ್ದೇಶಿಸಲಾಗಿದೆ ಈ ವರ್ಷದ ಅಕ್ವೋಬರ್ ವೇಳೆಗೆ ಸ್ವಚ್ಟ ಭಾರತ ಗುರಿ ಸಾಧಿಸಲಾಗುವುದು

ನಗರ ಹಾಗೂ ಹಳ್ಳಿಗಳ ಸ್ಥಿತಿ ಉತ್ತಮಪದಿಸುವಲ್ಲಿ ತ್ವರಿತ ನಗರೀಕರಣ ಸವಾಲಾಗಿದ್ದು ಈ ದಿಸೆಯಲ್ಲಿ ಹಲವು ಕಾರ್ಯಕ್ರಮಗಳನ್ನು ಅನುಷ್ಣಾನಗೊಳಿಸಲಾಗಿದೆ

ಸರ್ಕಾರ ನೂತನ ರಾಷ್ಟೀಯ ಶಿಕ್ಷಣ ನೀತಿ ತರಲಿದೆ ಭಾರತೀಯ ಉನ್ನತ ಶಿಕ್ಷಣ ಆಯೋಗ ಸ್ಥಾಪನೆಗೆ ಕರದು ಶಾಸನ ರೂಪಿಸಲಾಗುವುದು

ವಿದೇಶಿ ವಿದ್ಯಾರ್ಥಿಗಳನ್ನು ಆಕರ್ಷಿಸಲು ಕಾರ್ಯಕ್ರಮಗಳನ್ನು ರೂಪಿಸಲಾಗುವುದು ಖೇಲೋ ಇಂಡಿಯಾ ಯೋಜನೆಯಡಿ ರಾಷ್ಟೀಯ ಕ್ರೀಡಾ ಶಿಕ್ಷಣ ಮಂಡಳಿ ಸ್ವಾಪಿಸಲಾಗುವುದು ಎಂದು ಅವರು ತಿಳಿಸಿದರು ಹಲವು ಕಾರ್ಮಿಕ ಕಾನೂನುಗಳನ್ನು ಒಗ್ಗೂಡಿಸಿ ನಾಲ್ಕು ಕಾರ್ಮಿಕ ನೀತಿ ಸಂಹಿತೆಗಳನ್ನು ತರಲಾಗುವುದು ನವೋದ್ಯಮಗಳನ್ನು ದೃಷ್ಟಿಯಲ್ಲಿಟ್ಟುಕೊಂದು ಹೊಸ ಟಿವಿ ಕಾರ್ಯಕ್ರಮ ರೂಪಿಸುವುದು ಸರ್ಕಾರದ ದೃಷ್ಟಿಯಲ್ಲಿದೆ ಇದಕ್ಕಾಗಿ ವಿಶೇಷ ದೂರದರ್ಶನ ವಾಹಿನಿ ಸ್ಥಾಪಿಸಲಾಗುವುದು

ಲೋಕಸಭೆಯಲ್ಲಿಂದು ಬಜೆಟ್ ಮಂಡನೆ ಸಂದರ್ಭದಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕರ್ನಾಟಕದ ಸಾಮಾಜಿಕ ಕ್ರಾಂತಿಕಾರಿ ಜಗಜ್ಯೋತಿ ಬಸವೇಶ್ವರರ ಕಾಯಕವೇ ಕೈಲಾಸ ತತ್ವವನ್ನು ಸ್ಮರಿಸಿದರು